ಮುಂದಿನ ತಿಂಗಳ ಕೃಷಿ ಸಂಜೀವಿನಿ ಹೆಸರಿನ ಅಗ್ರೀ ಮೊಬೈಲ್ ಹೆಲ್ತ್ ವಾಹನಗಳಿಗೆ

ಪಾಟೀಲ್

ಕೋವಿಡ್ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮತದಾರ ಮಾಸ್ಕ್ ಧರಿಸುವುದು ಮತದಾನಕ್ಕೆ ಮುನ್ನ ಗ್ಲೌಸ್ ಧರಿಸುವುದು ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿದೆ

ಚುನಾವಣೆ ನಡೆಯುವ ಎಲ್ಲ ತಾಲೂಕುಗಳ ವ್ಯಾಪ್ತಿಯಲ್ಲಿ ಮತಪೆಟ್ಟಿಗೆಗಳು ಮತಗಟ್ಟೆ ಸಿಬ್ಬಂದಿಯನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ಗಳಿಗೆ ನಿಯೋಜಿಸಲು ಎಲ್ಲ ರೀತಿಯ ಕ್ರಮಗಳನ್ನು ಚುನಾವಣಾ ಆಯೋಗ ಕೈಗೊಳ್ಳುತ್ತಿದೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಆಯೋಗ ವ್ಯಾಪಕ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದು ಬಹಿರಂಗ ಪ್ರಚಾರ ಅಂತ್ಯಗೊಂಡಿದೆ ಮತದಾನ ನಡೆಯುವ ಕೇಂದ್ರಗಳ ಸಮೀಪ ಮದ್ಯ ಮಾರಾಟ ನಿಷೇಧಿಸಲಾಗಿದ್ದು ಮತದಾನ ಸಂದರ್ಭದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಅಕ್ರಮ ತಡೆಗೆ ವ್ಯಾಪಕ ಕಣ್ಗಾವಲು ಇರಿಸಲಾಗಿದೆ ರಾಜ್ಯದೆಲ್ಲೆಡೆ ನಾಳಿ ನಡೆಯುವ ಮೊದಲ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಆಯಾಯ ಜಿಲ್ಲಾದಳಿತ ಸಕಲ ಸಿದ್ದತೆ ಕೈಗೊಂಡಿದೆ

ಸುನೀಲ ಕುಮಾರ್ ತಿಳಿಸಿದ್ದಾರೆ

ನಾಳೆ ಮತದಾನ ನಡೆಯುವ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆ ಐದು ತಾಲ್ಲೂಕುಗಳಲ್ಲಿ ಮದ್ಯ ಮಾರಾಟ ನಿಷೇದಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ ಕೃಷಿ ಸಂಜೀವಿನಿ ಹೆಸರಿನ ಅಗ್ರಿ ಮೊಬೈಲ್ ಹೆಲ್ತ್ ವಾಹನಗಳನ್ನು ಬರುವ ಜನವರಿಯಲ್ಲಿ ಲೋರ್ಕಾಪಣೆಗೊಳಿಸಲಾಗುತ್ತಿದೆ

ಪಾಟೀಲ್ ತಿಳಿಸಿದ್ದಾರೆ ಸಾಗರೋತ್ತರ ಕನ್ನಡಿಗರ ಸಂಘಗಳೊಂದಿಗೆ ಹಮ್ಮಿಕೊಂಡಿದ್ದ ಸಂವಾದದಲ್ಲಿ ಮಾತನಾಡಿದ ಅವರು ಅನ್ನದಾತರನ್ನು ಸಂಕಷ್ಟದಿಂದ ಪಾರುಮಾಡಲು ಆದ್ಯತೆ ನೀಡಲಾಗಿದೆ ರೈತರ ಅಭ್ಯುದಯಕ್ಕೆ ಸರ್ಕಾರ ಬದ್ದವಾಗಿದ್ದು ತಂತ್ರಜ್ಞಾನ ಬಳಕೆಯೊಂದಿಗೆ ಕೃಷಿಕರ ಶ್ರೇಯೋಭಿವೃದ್ದಿಗೆ ಕ್ರಮ ವಹಿಸಲಾಗುವುದು ಎಂದು ಅವರು ಹೇಳಿದರು

ಪ್ರತಿಷ್ಠಿತ ಪಾರ್ತಿಸುಬ್ಬ ಪ್ರಶಸ್ತಿಗೆ ಹಿರಿಯ ಯಕ್ಷಗಾನ ಅರ್ಥಧಾರಿ ಹಾಗೂ ಪ್ರಸಂಗ ಕರ್ತೃ ದಿ

ಶ್ರೀಧರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಮಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಪ್ರೊ

ಹೆಗಡೆ ಪ್ರಶಸ್ತಿಯ ವಿವರ ನೀಡಿದರು